ಎರಡೂ ರಾಜ್ಯಗಳಲ್ಲಿ ಬಹಿರಂಗ ಚುನಾವಣಾ ಪ್ರಚಾರ ನಿನ್ನೆ ಸಂಜೆ ಅಂತ್ಯಗೊಂಡಿದೆ

ಮತದಾರರು ಮತಚಲಾಯಿಸಲು ಮತದಾರರ ಪಟ್ಲಯಲ್ಲಿ ತಮ್ಮ ಹೆಸರಿರುವುದು ಮಾತ್ರ ಏಕಮಾತ್ರ ಅಗತ್ಯವಾಗಿದೆ ಎಂದು ಮುಖ್ಯ ಚುನಾವಣಾಧಿಕಾರಿ ಆನಂದಕುಮಾರ್ ಹೇಳಿದ್ದಾರೆ ಮತದಾರರನ್ನು ಅವರ ಮತದಾರರ ಗುರುತಿನ ಚೀಟಿ ಅಥವಾ ಇನ್ನಾವುದೇ ಅನುಮೋದಿತ ಗುರುತಿನ ಚೀಟಿ ಮೂಲಕ ಗುರುತಿಸಲಾಗುವುದು ಮತಗಟ್ಗೆಗಳಲ್ಲಿ ಸರದಿ ಸಾಲುಗಳನ್ನು ತಪ್ಪಸಲು ವೈಶಿಷ್ಟ ಪೂರ್ಣವಾದ ಆಪ್ ಒಂದನ್ನು ಬಿಡುಗಡೆ ಮಾಡಲಾಗಿದೆ ಎಂದು ನಮ್ನ ಬಾತ್ತೀದಾರರು ವರದಿ ಮಾಡಿದ್ಗಾರೆ ಈ ಆಪ್ ನೆರವಿನಿಂದ ಮತದಾರರು ಟೋಕನ್ ಪಡೆದು ತಮ್ನ ಸರದಿ ಬಂದಾಗ ಮತ ಚಲಾಯಿಸಲು ಅವಕಾಶವಿರುತ್ತದೆ

ಸಂವಿಧಾನಶಿಲ್ಲಿ ಬಾಬಾ ಸಾಹೇಬ್ ಡಾ

ಭಾರತ ಸಂವಿಧಾನದ ಪಿತಾಮಹ ಡಾ ಅಂಬೇಡ್ಕರ್ ಅವರು ಅತ್ತುತ್ತಮ ನ್ನಾಯವಾದಿ ಆರ್ಥಿಕ ತಜ್ಜ ರಾಜಕಾರಣಿಯಾಗಿದ್ದರು ಅವರು ದಲಿತರು ಮಹಿಳೆಯರು ಮತ್ತು ಕಾರ್ಮಿಕರ ಸಾಮಾಜಿಕ ತಾರತಮ್ಯದ ವಿರುದ್ದ ಹೋರಾಡಿದ್ದರು

ಈ ಸಂದರ್ಭವಾಗಿ ದೇಶಾದ್ಯಂತ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ರಾಷ್ಲಪತಿ ರಾಮನಾಥ್ ಕೋವಿಂದ್ ಅವರು ಸಂಸತ್ ಭವನದ ಆವರಣದಲ್ಲಿರುವ ಬಾಬಾ ಸಾಹೇಬ್ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಿದರು

ವೆಂಕಯ್ಯನಾಯ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಲೋಕಸಭಾಧ್ಯಕ್ಷೆ ಸುಮಿತ್ತಾ ಮಹಾಜನ್ ಸಾಮಾಜಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾ ತಾವರ್ ಚಂದ್ ಗೆಹ್ಲೋಟ್ ಕಾಂಗ್ರೆಸ್ ಅಧ್ಲಕ್ಷ ರಾಹುಲ್ ಗಾಂಧಿ ಹಾಗೂ ಇತರ ಗಣ್ಣರು ಅಂಬೇಡ್ತರ್ ಪ್ರತಿಮೆಗೆ ಗೌರವ ನಮನ ಸಲ್ಲಿಸಿದರು

ರಸ್ತೆಗುಳಿಗಳಿಂದಾಗಿ ಅಧಿಕ ಸಂಬ್ಲೆಯ ಸಾವುಗಳು ಸಂಭವಿಸಿರುವುದು ಒಪ್ಪಲಾಗದು ಹಾಗೂ ಇದು ಗಡಿಯಲ್ಲಿ ಅಥವಾ ಭಯೋತ್ವಾದಕರ ದಾಳಗಳಲ್ಲಿ ಮೃತಪಟ್ಟವರಿಗಿಂತ ಪ್ರಾಯಶ ಹೆಚ್ಚನ ಸಂಚ್ಯೆಯಲ್ಲಿದೆ ಎಂದು ನ್ಯಾಯಮೂರ್ತಿ ಮದನ್ ಬಿ ಲೋಕೂರ್ ಅವರಿದ್ದ ನ್ಯಾಯಪೀಠ ಹೇಳದೆ

ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಮೂರ್ತಿ ಕೆ

ರಾಧಾಕೃಷ್ಣನ್ ನೇತೃತ್ವದ ರಸ್ತೆ ಸುರಕ್ವತೆ ಕುರಿತ ಸುಪ್ರೀಂ ಕೋರ್ಟ್ ಸಮಿತಿ ಸಲ್ಲಿಸಿರುವ ವರದಿಯ ಬಗ್ಗೆ ನ್ಲಾಯಪೀಠ ಕೇಂದ್ರ ಸರ್ಕಾರದ ಪ್ರತಿಕ್ರಿಯೆ ಕೇಳಿದೆ ವಿಷಯದ ಮುಂದಿನ ವಿಚಾರಣೆ ಮುಂದಿನ ತಿಂಗಳಿಗೆ ನಿಗದಿಯಾಗಿದೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ತನಾಥ್ ಅವರು ಇಂದು ಬುಲಂದ್ ಶಹರ್ನಲ್ಲಿ ಹಿಂಸಾಚಾರದ ಸಂದರ್ಭದಲ್ಲಿ ಮೃತಪಟ್ಟ ಇನ್ಸಪೆಕ್ಷರ್ ಸುಬೋಧ್ ಕುಮಾರ್ ಸಿಂಗ್ ಅವರ ಕುಟುಂಬದ ಸದಸ್ಯರನ್ನು ಭೇಟಿ ಮಾಡಿದರು ನಂತರ ಸುದ್ಲಿಗೋಷ್ನಿಯನ್ನು ಉದ್ಲೇತಿಸಿ ಮಾತನಾಡಿದ ಬುಲಂದ್ ಶಪರ್ ಉಸ್ತುವಾರಿ ಸಚಿವ ಅತುಲ್ ಗರ್ಗ್ ಸುಜೋಧ್ ಕುಮಾರ್ ಅವರ ಮನೆಗೆ ಸಂಪರ್ಕಿಸುವ ರಸ್ತೆಗೆ ಅವರ ನೆನಪಿಗಾಗಿ ಅವರ ಹೆಸರನ್ನೇ ಇಡಲಾಗುವುದು ಎಂದರು ಒಂದು ಕಾಲೇಜಗೆ ಕೂಡಾ ಇನ್ಸ್ಪೆಕ್ಷರ್ ಅವರ ಹೆಸರನ್ನು ಇಡಲಾಗುವುದು ಎಂದು ಅವರು ಹೇಳಿದರು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ ನಂತರ ಮೃತ ಇನ್ಸ್ಪೆಕ್ಷರ್ ಅವರ ಪುತ್ರ ಶಿವ್ಪ್ರತಾಪ್ ಸಿಂಗ್ ತೃಪ್ತಿ ವ್ಯಕ್ತಪಡಿಸಿದರು ಉತ್ತರ ಪ್ರದೇಶ ಪೊಲೀಸ್ ಮಹಾನಿರ್ದೇಶಕ ಓ ಪಿ ಸಿಂಗ್ ಅವರು ಮಾಧ್ಯಮವನ್ನು ಉದ್ದೇಶಿಸಿ ಮಾತನಾಡಿ ವಿಷಯಕ್ಷೆ ಸಂಬಂಧಿಸಿದಂತೆ ತನಿಬೆ ಪ್ರಗತಿಯಲ್ಲಿದೆ ಮತ್ತು ಕಠಿಣ ಕ್ರಮ ಕೈಗೊಳ್ಳುವಂತೆ ಮುಖ್ಯಮಂತ್ರಿಗಳು ನಿರ್ದೇಶನ ನೀಡಿದ್ದಾರೆ ಎಂದು ಹೇಳಿದರು ಪಂಜಾಬ್ನಲ್ಲಿ ಕಬ್ಲು ಬೆಳೆಗಾರರು ಜಲಂಧರ್ ದೆಹಲಿ ಹೆದ್ದಾರಿ ತಡೆ ಚಳವಳಿಯನ್ನು ಹಿಂತೆಗೆದುಕೊಂಡಿದ್ದಾರೆ

ಅತ್ಯಂತ ಜನಪ್ರಿಯ ಜಾಗತಿಕ ಮುಖಂಡರಾಗಿ ಹೊರಹೊಮ್ಖಿದ್ದಾರೆ

ಇತ್ತೀಚೆಗೆ ವಿವಾಹವಾದ ಭಾರತೀಯ ಕ್ರಿಕೆಟ್ ತಂಡದ ನಾಯಕ ವಿರಾಟ್ ಕೊಟ್ಲಿ ಮತ್ತು ಅವರ ಪತ್ರಿ ಚಿತ್ರನಟ ಅನುಷ್ಲಾ ಶರ್ಮ ಜೋಡಿ ಪ್ರಧಾನಮಂತ್ರಿ ಮೋದಿ ಅವರನ್ನು ಭೇಟಿಯಾದ ಚಿತ್ರ ಯಾವುದೇ ಜಾಗತಿಕ ಮುಖಂಡ ಪೋಸ್ಟ್ ಮಾಡಿರುವ ಅತಿ ಹೆಟ್ಟಿನ ಸಂಖ್ಯೆಯ ಜನರು ಇಷ್ಟಪಟ್ಟ ಚಿತ್ರವಾಗಿದೆ

ದಿವಾಳಿತನ ಸಂಹಿತೆ ಮತ್ತಿತರ ಸುಧಾರಣಾ ಕ್ರಮಗಳಿಂದಾಗಿ ವಿದೇಶಿ ಹೂಡಿಕೆದಾರರಿಗೆ ಪೂರಕ ಮತ್ತು ಆತ್ನಾಕರ್ಷಕ ವಾತಾವರಣ ಸ್ಪಷ್ಟಸಲಾಗಿದೆ ಎಂದು ಅವರು ಹೇಳದ್ದಾರೆ ಅವರು ಕಳೆದ ರಾತ್ರಿ ನ್ನೂಯಾರ್ಕ್ನಲ್ಲಿನ ಭಾರತೀಯ ರಾಯಭಾರ ಕಚೇರಿಯಲ್ಲಿ ಆಯೋಜಿಸಿದ್ದ ದಿವಾಳಿತನ ಸಂಹಿತ್ ಕುರಿತ ಸಮಾವೇಶವವನ್ನು ಉದ್ದೇಶಿಸಿ ವಿಡಿಯೋ ಕಾನ್ವರೆನ್ಸ್ ಮೂಲಕ ಮಾತನಾಡಿದರು ಭಾರತದ ಆರ್ಥಿಕತೆ ಇನ್ನಷ್ಟು ಬೆಳೆಯುವ ಶಕ್ತಿ ಇದೆ ಐಬಿಸಿ ಇದೀಗ ಮುಂದುವರಿದಿರುವಂತೆ ಹೂಡಿಕೆದಾರರಿಗೆ ಇದೀಗ ಹೆಚ್ಚನ ಅವಕಾಶಗಳು ಲಭ್ಯವಾಗಲಿವೆ ರಿಸರ್ವ್ ಬ್ಲಾಂಕ್ನ ನಿಯಮಾವಳಿಗಳ ವ್ಲಾಪ್ತಿಗೆ ಒಳಪಡುವ ಸಂಸ್ಥೆಗಳು ನೀಡುವ ಡಿಜಿಟಲ್ ವಹಿವಾಟು ಸೇವೆಗಳಿಗೆ ಓಂಬುಡ್ಸ್ಮನ್ ವ್ಯವಸ್ಥೆ ಜಾರಿಗೊಳಿಸಲಾಗುವುದು ಎಂದು ಆರ್ಬಿಐ ಹೇಳಿದೆ

ದೇಶದಲ್ಲಿ ಡಿಜೆಟಲ್ ಪಣಕಾಸು ವಹಿವಾಟು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಹಾಗಾಗಿ ಆ ವಹಿವಾಟುಗಳಲ್ಲಿ ಗ್ರಾಹಕರ ವಿಶ್ವಾಸ ವ್ಯದ್ಲಿಸುವ ಕ್ರಮವಾಗಿ ಅವರ ದೂರುಗಳನ್ನು ತ್ವರಿತವಾಗಿ ಹಾಗೂ ವೆಚ್ಚ ರಹಿತವಾಗಿ ಇತ್ವರ್ಥಪಡಿಸುವ ಅಗತ್ತವಿದೆ ಎಂದು ಆರ್ಬಿಐ ಹೇಳಿದೆ ಗ್ರಾಹಕರ ಹಿತ ರಕ್ಷಿಸುವ ಮತ್ತೊಂದು ಉಪಕ್ರಮದಲ್ಲಿ ಆರ್ಬಿಐ ಬ್ಯಾಂಕುಗಳು ಹಾಗೂ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸುವ ಬ್ಯಾಂಕಿಂಗ್ಯೇತರ ಹಣಕಾಸು ಸಂಸ್ಥೆಗಳು ನಡೆಸುವ ಅನಧಿಕೃತ ವಿದ್ದುನ್ನಾನ ವಹಿವಾಟುಗಳಿಗೆ ಗ್ರಾಹಕರನ್ನು ಹೊಣೆಗಾರರನ್ನಾಗಿ ಮಾಡುವುದಕ್ಕೆ ಮಿತಿ ನಿಗದಿಪಡಿಸಿದೆ

ಜಾಗತಿಕ ತ್ಯೆಲ ದೆಲೆಗಳು ಕಡಿಮೆ ಇರಬೇಕು ಎಂದಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಉತ್ಪಾದನೆಯನ್ನು ಕಡಿಮೆ ಮಾಡಬಾರದೆಂದು ಒಪೆಕ್ ಸದಸ್ಯ ದೇಶಗಳಿಗೆ ಮನವಿ ಮಾಡಿದ್ದಾರೆ

ಇದಕ್ಕೆ ಮುನ್ನ ನಾಯಕ ವಿರಾಟ್ ಕೊಹ್ಲ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಲಿ ಮಾಡಿಕೊಂಡರು ಆರಂಭಿಕ ಆಟಗಾರರಾದ ಕೆ

ರಾಹುಲ್ ಮತ್ತು ಮುರಳ ವಿಜಯ್ ಬಹುಬೇಗ ತಮ್ಮ ವಿಕೆಟ್ಗಳನ್ನು ಕಳೆದುಕೊಂಡರು